ಕೊರೊನಾ ಸೋಂಕಿನ ತಡೆಗೆ ಸಾಮಾಜಿಕ ಅಂತರ ಪಾಲನೆ ಬಗ್ಗೆ ಜನಜಾಗೃತಿ ಮೂಡಿಸುವುದಾಗಿ ಕ್ರೀಡಾಪಟುಗಳ ಭರವಸೆ

ಬಾಡಿಗೆದಾರರಿಗೆ ಕಿರುಕುಳ ನೀಡುವವರ ವಿರುದ್ದ ಕ್ರಮ ಸರ್ಕಾರದ ಎಚ್ಲರಿಕೆ

ಇಂದು ಎಲ್ಲಾ ರಾಜ್ಯಗಳ ರಾಜ್ಯಪಾಲರು ಕೇಂದ್ರಾಡಳಿತ ಪ್ರದೇಶಗಳ ಲೆಪ್ಟಿನೆಂಟ್ ಗೌರ್ನರ್ಗಳೊಂದಿಗೆ ಎಡಿಯೋ ಸಂವಾದ ನಡೆಸಿದ ಅವರು ದೇಶಾದ್ಯಂತ ಲಾಕೆಡೌನ್ ಆದೇಶ ಪಾಲನೆ ಮಾಡಬೇಕು ಸೋಂಕು ತಡೆಗೆ ಸಾಮಾಜಿಕ ಅಂತಂವೊಂದೇ ಸದ್ಯದ ಉತ್ತಮ ಪರಿಹಾರ ಎಂದರು

ಅಂಧಕಾರವನ್ನು ಹೋಗಲಾಡಿಸಬೇಕಿದೆ

ಒಂದೇ ಉದ್ದೇಶದಿಂದ ಸಂಕಲ್ಪ ಮಾಡಿದರೆ ಕೊರೋನಾ ವಿರುದ್ದದ ಈ ಮಹಾ ಸಮರದಲ್ಲಿ ವಿಜಯಶಾಲಿಯಾಗುತ್ತೇವೆ

ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್

ಸೋಂಕು ನಿಯಂತ್ರಣಕ್ಕೆ ಸಾಮಾಜಿಕ ಅಂತರ ಕಡ್ಡಾಯ ಪಾಲನೆಯ ಹೊರತು ಅನ್ಯ ಮಾರ್ಗವಿಲ್ಲ ಮಾರಣಾಂತಿಕ ಸೋಂಕು ನಿಯಂತ್ರಣಕ್ಕೆ ಜಾತಿ ಮತ ಪಂಥ ಬೇಧ ಮರೆತು ಎಲ್ಲರ ಸಹಕಾರ ಅಗತ್ಯ ಎಂದು ಮನವಿ ಮಾಡಿದರು ಇದಕ್ಕೆ ಸಹಕಾರ ನೀಡುವುದಾಗಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ಸಮುದಾಯದ ನಾಯಕರು ಭರವಸೆ ನೀಡಿದ್ದಾರೆ ಶಾಸಕರಾದ ಸಿ ಎಂ ಇಬ್ರಾಹಿಂ ಎನ್

ಸಮಾಜದಲ್ಲಿ ಸಕಾರಾತ್ಸಕತೆಯನ್ನು ಪೋತ್ಸಾಹಿಸುವಲ್ಲಿ ಕ್ರೀಡಾಪಟುಗಳ ಪಾತ್ರ ಮಹತ್ವದ್ದು ಪ್ರಸಕ್ತ ಸೋಂಕು ನಿಯಂತ್ರಣಕ್ಕೆ ಅವಶ್ಯವಾಗಿ ಪಾಲಿಸಬೇಕಾಗಿರುವ ಸೂಚನೆಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಒಂದು ತಂಡದಂತೆ ಕಾರ್ಯನಿರ್ವಹಿಸಬೇಕೆಂದು ಸೂಚಿಸಿದರು

ವಿಜಯಪುರ ಜಲ್ಲೆಯಲ್ಲಿ ಬೇರೆ ಜಲ್ಲೆ ರಾಜ್ಯಗಳಿಂದ ಬಂದವರ ಬಗ್ಗೆ ಮಾಹಿತಿ ನೀಡಬೇಕೆಂದು ಜಲ್ಲಾಧಿಕಾರಿ ಡಿ

ಪಡಿತರ ವಿತರಣೆಗೆ ಸಂಬಂಧಿಸಿದಂತೆ ದೂರುಗಳದ್ದಲ್ಲಿ ತಪತೀಲ್ಲಾರ್ ಮತ್ತು ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಸಲ್ಲಿಸಬಹುದು ಎಂದು ಹೇಳಿದರು

ಎಲ್ಲರನ್ನೂ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದೆ

ಬೆಂಗಳೂರಿನಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಮಾಜಿ ಕೇಂದ್ರ ಸಚಿವ ಸಿ ಎಂ ಇಬ್ರಾಹಿಂ ದೆಹಲಿಯ ಧಾರ್ಮಿಕ ಸಭೆಗೆ ಹೋಗಿ ಬಂದವರು ತಮ್ಮ ಹಾಗೂ ಸಮಾಜದ ಹಿತದೃಷ್ಲಿಯಿಂದ ಸ್ವಯಂಪ್ರೇರಿತರಾಗಿ ತಪಾಸಣೆಗೆ ಒಳಗಾಗುವುದು ಒಳ್ಳೆಯ ಸಂಗತಿ

ಗದಗ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ನಗದು ಯೋಜನೆಗಳ ಅರ್ಹ ಫಲಾನುಭವಿಗಳ ಖಾತೆಗೆ ನಿಗದಿತ ಸಮಯದಲ್ಲಿ ನಗದು ಜಮೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಜೆಲ್ಲಾಧಿಕಾರಿ ಎಂ